ಅನಾಗರಿಕ ಪದ್ದತಿಯನ್ನು ಕಸದ ಬುಟ್ಟಿಗೆ ಎಸೆದಂತಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣನೆ

ಯತ್ನಿಸಿದ ಮೂವರು ಭೆಯೋತ್ಸಾದಕರು ಸೇನೆಯಿಂದ ಹತೆ ಉನ್ಸಾವೊ ಅತ್ಯಾಚಾರ ಸಂತ್ರಸ್ತೆ ಅಪಘಾತ ಪ್ರಕರಣ ಬಿಜೆಪಿಯ ಅಮಾನತು ಶಾಸಕ ಕುಲದೀಪ್ ಸಿಂಗ್ ಸೆಂಗರ್ ಹಾಗೂ ಇತರ ಹತ್ತು ಮಂದಿ ವಿರುದ್ದ ಸಿಬಿಐನಿಂದ ಪ್ರಕರಣ ದಾಖಲು

ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಹಿರಿಯ ಬಿಜೆಪಿ ನಾಯಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವಿರೋಧ ಆಯ್ಕೆ

ಸಮುದಾಯ ಮಟ್ಟದಲ್ಲಿ ಅನ್ವೇಷಣಾ ಸ್ಪೂರ್ತಿ ಉತ್ತೇಜಿಸಲು ನವದೆಹಲಿಯಲ್ಲಿ ಅಟಲ್ ಸಮುದಾಯ ಅನ್ವೇಷಣಾ ಕೇಂದ್ರಕ್ಕೆ ಪೆಟ್ರೋಲಿಯಂ ಹಾಗೂ ನ್ವೆಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಚಾಲನೆ

ಇತಿಹಾಸದ ಅನಾಗರಿಕ ಪದ್ದತಿಯೊಂದನ್ನು ಕಸದಬುಟ್ಟಿಗೆ ಎಸೆದಂತಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಸಂಸತ್ತಿನಲ್ಲಿ ಈ ಮಸೂದೆಗೆ ಅಂಗೀಕಾರ ದೊರೆತಿದೆ ಈ ಕುರಿತು ಸರಣಿ ಟ್ಲೀಟ್ ಮಾಡಿರುವ ಅವರು ತ್ರಿವಳಿ ತಲಾಖ್ ಪದ್ದತಿಯ ತಪ್ಪಿನಿಂದ ಬಹುಕಾಲ ಸಂತ್ರಸ್ತರಾದ ಹಾಗೂ ದಿಟ್ಟತನದಿಂದ ಬದುಕನ್ನು ಎದುರಿಸಿದ ಮುಸ್ಲಿಂ ಮಹಿಳೆಯರ ಧ್ವೆರ್ಯಕ್ಕೆ ನಮನ ಸಲ್ಲಿಸಲು ಇದು ಸಕಾಲ ಎಂದು ಹೇಳಿದ್ದಾರೆ ಮಸೂದೆ ಅಂಗೀಕಾರಗೊಳ್ಳುವುದರೊಂದಿಗೆ ತ್ರಿವಳಿ ತಲಾಖ್ ನೀಡುವುದು ಅಕ್ರಮ ಮತ್ತು ಶಿಕ್ಷಾರ್ಹ ಅಪರಾಧವಾಗಲಿದೆ ಅಲ್ಲದೇ ಮುಸ್ಲಿಂ ಮಹಿಳೆಯರು ಮತ್ತು ಅವರನ್ನು ಅವಲಂಬಿಸಿದ ಮಕ್ಕಳಿಗೂ ರಕ್ಷಣೆ ಒದಗಿಸಲಿದೆ ರಾಷ್ಟಪತಿ ರಾಮನಾಥ ಕೋವಿಂದ್ ಅವರ ಅಂಕಿತ ಪಡೆದ ನಂತರ ಈ ಮಸೂದೆ ಕಾನೂನಾಗಿ ಜಾರಿಯಾಗಲಿದೆ ಈ ಮೂಲಕ ದಿಧೀರ್ ತ್ರಿವಳಿ ತಲಾಖ್ ನೀಡಿಕೆ ಪದ್ದತಿಗೆ ಇತಿಶ್ರೀ ಬೀಳಲಿದೆ ಈ ಕಾನೂನನ್ನು ಉಲ್ಲಂಘಿಸುವ ವ್ಯಕ್ತಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಧಾನ ಮಂತ್ರಿ ಹೇಳಿದ್ದಾರೆ ಈ ಕಾನೂನಿನಲ್ಲಿ ತಲಾಖ್ಗೆ ಒಳಗಾದ ಮಹಿಳೆಯರಿಗೂ ಹಾಗೂ ಅವಲಂಬಿತ ಮಕ್ಕಳಿಗೂ ಪರಿಹಾರ ನೀಡುವ ಕುರಿತಂತೆ ಪ್ರಸ್ತಾಪಿಸಲಾಗಿದೆ

ಮತ್ತಷ್ಟು ಪರಾಮರ್ಶೆಗಾಗಿ ಮಸೂದೆಯನ್ನು ಆಯ್ಕೆ ಸಮಿತಿಗೆ ಸಲ್ಲಿಸಬೇಕೆಂಬ ವಿರೋಧ ಪಕ್ಷಗಳ ಬೇಡಿಕೆಗೂ ಬಹುಮತ ದೊರೆಯಲಿಲ್ಲ ಕಾಂಗೆಸ್ ಡಿಎಂಕೆ ಟಿಎಂಸಿ ಎನ್ಸಿಪಿ ಮತ್ತು ಎಡಪಕ್ಷಗಳು ಮಸೂದೆಯ ವಿರುದ್ದ ಮತ ಚಲಾಯಿಸಿದರೆ ಜೆಡಿಯು ಎಐಎಡಿಎಂಕೆ ಟಿಡಿಪಿ ಟಿಆರ್ಎಸ್ ಮತ್ತು ಬಿಎಸ್ಪಿ ಪಕ್ಷಗಳ ಸದಸ್ಯರು ಸಭಾತ್ಯಾಗ ಮಾದಿ ಮತ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಲ್ಲ ಲೋಕಸಭೆಯಲ್ಲಿ ತ್ರಿವಳಿ ತಲಾಖ್ ಮಸೂದೆಯನ್ನು ಕಳೆದ ವಾರ ಅಂಗೀಕರಿಸಲಾಯಿತು

ಸಂಸತ್ತಿನಲ್ಲಿ ತ್ರಿವಳಿ ತಲಾಖ್ ಮಸೂದೆ ಅಂಗೀಕಾರಗೊಂಡ ಹಿನ್ನೆಲೆಯಲ್ಲಿ ತೆಲಂಗಾಣದ ಮುಸ್ಲಿಂ ಮಹಿಳೆಯರು ಇನ್ನು ಮುಂದೆ ತಲಾಖ್ ಪ್ರಕರಣಗಳು ಕಡಿಮೆಯಾಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕರೀಂ ನಗೆರೆದ ಪರವೀನ್ ಯಾರಾದರೂ ತಲಾಖ್ ನೀಡುವ ಮುನ್ನ ಈಗ ಎರಡು ಬಾರಿ ಯೋಚಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಉತ್ತರ ಕಾಶ್ಮೀರದ ಬಂಡಿಪೋರ ಜಿಲ್ಲೆಯ ಗುರೇಜ್ ವಲಯದ ಗದಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಪಡೆಗಳು ನಡೆಸಿದ ಅಪ್ರಚೋದಿತ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನಾಪಡೆಗಳು ಶೋಧ ಕಾರ್ಯಾಚರಣೆ ನಡೆಸಿ ಒಳನುಸುಳಲು ಯತ್ನಿಸಿದ ಮೂವರು ಭಯೋತ್ಪಾದಕರನ್ನು ಹತ್ಯೆ ಮಾದಿವೆ ಮ್ಬತ ಭಯೋತ್ವಾದಕರ ಶವಗಳನ್ನು ಕಠಿಣ ಗುಡ್ಡಗಾದು ಪ್ರದೇಶದಿಂದ ವಶಕ್ಕೆ ಪಡೆಯಲು ಆಗಿಲ್ಲ ಆದರೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಜಮ್ಮ್ ಕಾಶ್ಟೀರದಲ್ಲಿ ಪ್ರಸಿದ್ದ ಅಮರನಾಥ್ ಯಾತ್ರೆ ಪ್ರಸಕ್ತ ಋತುವಿನಲ್ಲಿ ಸುಗಮ ಹಾಗೂ ಶಾಂತಿಯುವಾಗಿ ಸಾಗುತ್ತಿದ್ದು ಯಾತ್ರಾರ್ಥಿಗಳ ಭದ್ರತೆಗೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ

ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಎರಡನೇ ಚರಣದಲ್ಲಿ ಜಾಂಬಿಯಾ ತಲುಪಿದ್ದಾರೆ ಜಾಂಬಿಯಾದ ಅಧ್ಯಕ್ಷ ಅಡಮ ಬೆರೊ ಅವರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ನಿನ್ನೆ ಬಂಜುಲ್ ವಿಮಾನ ನಿಲ್ದಾಣದಲ್ಲಿ ಸೇನಾ ಗೌರವಗಳೊಂದಿಗೆ ಸ್ವಾಗತಿಸಿದರು ಈ ಭವ್ಯ ಸ್ವಾಗತ ಕಾರ್ಯಕ್ರಮವನ್ನು ವೀಕ್ಷಿಸಲು ಸಾವಿರಾರು ಮಂದಿ ನೆರೆದಿದ್ದರು ರಸ್ತೆಗಳ ಇಕ್ಕೆಲಗಳಲ್ಲಿ ಸಾರ್ವಜನಿಕರು ನಿಂತು ಬಾವುಟಗಳನ್ನು ಬೀಸುವ ಮೂಲಕ ರಾಷ್ಟ್ರಪತಿಯವರಿಗೆ ಸ್ನಾಗತ ಕೋರಿದರು ಭಾರತದ ರಾಷ್ಟ್ರಪತಿಯೊಬ್ಬರು ಜಾಂಬಿಯಾಕ್ಲೆ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ ಗಣನೀಯ ಪ್ರಮಾಣದ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ನಿವೃತ್ತಿಗೊಳಿಸುವ ಚಿಂತನೆ ನಡೆದಿದೆ ಎಂದು ಕೆಲವು ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವ ವರದಿಗಳು ಆಧಾರರಹಿತ ಮತ್ತು ಸತ್ಯಕ್ಕೆ ದೂರ ಎಂದು ರೈಲ್ವೆ ಸಚಿವಾಲಯ ಸ್ಪಷ್ಟಪಡಿಸಿದೆ ಸಿಬ್ಬಂದಿ ಸಾಧನೆ ಪರಾಮರ್ಶೆ ಕುರಿತು ಎಲ್ಲ ರೈಲ್ವೆ ವಲಯಗಳಿಗೆ ಸಾಮಾನ್ಯ ಸೂಚನೆ ನೀಡಲಾಗಿದೆ ಸಾರ್ವಜನಿಕ ಆಡಳಿತ ವ್ಯವಸ್ಲೆಯಲ್ಲಿ ಇದೊಂದು ಸಾಮಾನ್ಯ ಪ್ರಕ್ರಿಯೆಯಾಗಿದ್ದು ಈ ಹಿಂದಿನ ವರ್ಷಗಳಲ್ಲೂ ಇಂತಹ ಸೂಚನೆ ನೀಡಲಾಗಿತ್ತು ಆದರೆ ಇದನ್ನು ಕಡ್ಡಾಯ ನಿವೃತ್ತಿ ಚಿಂತನೆ ಎಂದು ವರದಿ ಪ್ರಕಟಿಸಿರುವುದು ಆಧಾರರಹಿತ ಎಂದು ಸಚಿವಾಲಯ ತಿಳಿಸಿದೆ ಖ್ಯಾತ ಕಾದಂಬರಿಕಾರ ಹಾಗೂ ಕಥೆಗಾರ ಮುನ್ವಿ ಪ್ರೇಮಚಂದ್ ಅವರ ಜಯಂತಿಯನ್ನು ಇಂದು ಆಚರಿಸಲಾಗುತ್ತಿದೆ

ಪ್ರೇಮಚಂದ್ ಅವರ ಕಥೆಗಳಲ್ಲಿ ಸಾಮಾಜಿಕ ಕಳಕಳಿಯಿದ್ದು ಸತ್ಯ ನ್ಯಾಯ ಹಾಗೂ ನಿಷ್ಟೆಗೆ ಹೆಚ್ಚಿನ ಮಹತ್ವ ಇರುವುದು ವಿಶೇಷ ಬದತನ ಹಾಗೂ ಶೋಷಣೆಯಂತಹ ಸಾಮಾಜಿಕ ಪಿದುಗುಗಳ ವಿರುದ್ದ ಅವರು ಧ್ವನಿಯಾಗಿದ್ದರು ಉನ್ನಾವೊ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆ ಮೇಲಿನ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಬಿಜೆಪಿಯಿಂದ ಅಮಾನತಾಗಿರುವ ಶಾಸಕ ಕುಲದೀಪ್ ಸಿಂಗ್ ಸೆಂಗರ್ ಹಾಗೂ ಇತರ ಹತ್ತು ಮಂದಿಯ ವಿರುದ್ದ ಕೊಲೆ ಆರೋಪದದಿ ಎಫ್ಐಆರ್ ದಾಖಲಿಸಿದೆ

ಉತ್ತರ ಪ್ರದೇಶ ಸರ್ಕಾರದ ಶಿಫಾರಸ್ವಿನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನಿನ್ನೆ ಪ್ರಕರಣವನ್ನು ಸಿಬಿಐಗೆ ವಹಿಸಿತ್ತು ಭಾನುವಾರ ಅತ್ಯಾಚಾರ ಸಂತ್ರಸ್ತೆ ಹಾಗು ಆಕೆಯ ಕುಟುಂಬ ಮತ್ತು ವಕೀಲ ರಾಯ್ಬರೇಲಿಯಲ್ಲಿ ಕಾರಿನಲ್ಲಿ ತೆರಳುತ್ತಿದ್ದಾಗ ಅತಿವೇಗವಾಗಿ ಬಂದ ಟ್ರಕ್ ಕಾರಿಗೆ ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟು ಸಂತ್ರಸ್ತೆ ಹಾಗೂ ವಕೀಲರು ಗಂಭೀರವಾಗಿ ಗಾಯಗೊಂಡಿದ್ದರು

ಕಳೆದ ಸೋಮವಾರ ಸ್ವೀಕರ್ ರಮೇಶ್ಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಆ ಸ್ಥಾನ ತೆರವಾಗಿತ್ತು ವಿರೋಧಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸ್ವೀಕರ್ ಸ್ವಾನಕ್ಕೆ ಯಾವುದೇ ಅಭ್ಯರ್ಥಿಯನ್ನು ಕಣಕಿಳಿಸದ ಹಿನ್ನೆಲೆಯಲ್ಲಿ ಕಾಗೇರಿಯವರ ಅವಿರೋಧ ಆಯ್ಕೆ ನಿಶ್ಚಿತವಾಯಿತು ಇಂದು ಅಧಿಕೃತ ಪ್ರಕಟಣೆಯಷ್ಲೇ ಬಾಕಿ ಉಳಿದಿತ್ತು ಸಮುದಾಯ ಮಟ್ಟದಲ್ಲಿ ಅನ್ವೇಷಣೆಯನ್ನು ನಡೆಸಲು ಉತ್ತೇಜಿಸುವ ಕಾರ್ಯಕ್ರಮಕ್ಕೆ ನವದೆಹಲಿಯ ಅಟಲ್ ಸಮುದಾಯ ಅನ್ವೇಷಣಾ ಕೇಂದ್ರದಲ್ಲಿಂದು ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ ಪ್ರಧಾನ್ ಚಾಲನೆ ನೀಡಿದ್ದಾರೆ ದೇಶದಲ್ಲಿನ ಅನ್ನೇಷಣಾ ಸ್ಫೊರ್ತಿಯನ್ನು ಉತ್ತೇಜಿಸುವ ಉದ್ಲೇಶವನ್ನು ಈ ಕಾರ್ಯಕ್ರಮ ಹೊಂದಿದೆ

ದೇಶದಲ್ಲಿ ಸ್ಥಳೀಯ ಅನ್ವೇಷಣೆಗಳನ್ನು ಉತ್ತೇಜಿಸಲು ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಅನ್ಲೇಷಣಾ ಕೇಂದ್ರಗಳನ್ನು ತೆರೆಯಬೇಕೆಂದು ನೀತಿ ಆಯೋಗವನ್ನು ಅವರು ಒತ್ತಾಯಿಸಿದರು ಆಕಾಶವಾಣಿಯೊಂದಿಗೆ ಮಾತನಾಡಿದ ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ದೇಶದಲ್ಲಿ ಅನ್ಲೇಷಣಾ ಮೂಲಸೌಕರ್ಯಗಳಲ್ಲಿ ಬಹಳ ಹಿಂದುಳಿದಿರುವ ಳಲಳ ಜಿಲ್ಲೆಗಳನ್ನು ಗುರಿಯಾಗಿಟ್ಟುಕೊಂಡು ಅಟಲ್ ಸಮುದಾಯ ಅನ್ನೇಷಣಾ ಕೇಂದ್ರ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ಎಂದು ಹೇಳಿದರು

ಈ ಕುರಿತು ಪ್ರಕಟಣೆ ನೀಡಿರುವ ಬಿಸಿಸಿಐ ಕೆಮ್ಮಿನ ಔಷಧಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನಿಷೇಧಿತ ಪದಾರ್ಥವನ್ನು ಪೃಥ್ವಿ ಶಾ ಸೇವಿಸಿದ್ದು ಕಂಡುಬಂದಿದೆ ಎಂದು ಹೇಳಿದೆ